ಕೃಷಿ ಯೋಗ್ನ ಎರಡು ಹೆಕ್ಷೇರ್ನಷ್ಟು ಜಮೀನು ಹೊಂದಿರುವ ರೈತರು ಮಾತ್ರ ಯೋಜನೆಗೆ ಆರ್ಪರಾಗಿದ್ದಾರೆ ಇದಲ್ಲದೆ ಸಾಹಿಬ್ಗಂಜ್ನಲ್ಲಿ ಬಹುಮಾದರಿ ಟರ್ಮಿನಲ್ ಅನ್ನು ಪ್ರಧಾನ ಮಂತ್ರಿಯವರು ಉದ್ವಾಟಿಸಿದರು ರಾಜ್ಯ ಸರ್ಕಾರದ ಸಚಿವಾಲಯ ಕಟ್ಟಡ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ಶಿಲಾನ್ನಾಸ ನೆರವೇರಿಸಿದರು ಏಕಲಷ್ಟ ಮಾದರಿ ವಸತಿ ಶಾಲೆಗಳನ್ನು ಇದೇ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡಿದರು

ಸಣ್ಣ ವ್ಯಾಪಾರಿಗಳಿಗೆ ವ್ನಾಪಾರ್ ಸ್ನರೋಜ್ಗಾರ್ ಪಿಂಚಣಿ ಯೋಜನೆಗೆ ಪ್ರಧಾನಮಂತ್ರಿ ಚಾಲನೆ ನೀಡಿದರು

ಎಶ್ವಸಂಸ್ಥೆಯ ಮಾನವ ಪಕುಗಳ ಮುಖ್ಯಸ್ತ ಮಿಜೆಲೊ ಬಜೆಲಟ್ ಅವರನ್ನು ಭೇಟಿ ಮಾಡಿದ ಭಾರತದ ಒರಿಯ ರಾಜತಾಂತ್ರಿಕ ಅಧಿಕಾರಿ ವಿಜಯ್ ಶಾಕೂರ್ ಸಿಂಗ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡಲು ಪಾಕಿಸ್ಥಾನ ಪ್ರಯತ್ನಿಸುತ್ತಿದೆ ಎಂದು ಭಾರತದ ಆತಂಕವನ್ನು ಎವರಿಸಿದರು ಗಡಿಯಾಚೆಗಿನ ಭಯೋತಾದನೆಯಿಂದ ಜಮ್ನ ಕಾತೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಇರುವ ನಾಗರಿಕರು ತೀವ್ರ ಆತಂಕಗೊಂಡಿದ್ದಾರೆ ಎಂದು ವಿಜಯ್ ಶಾಕೂರ್ ಸಿಂಗ್ ತಿಳಿಸಿದರು ಈ ವಿಷಯವನ್ನು ವಿದೇಶಾಂಗ ಸಚಿವಾಲಯದ ವಕ್ಷಾರಾದ ರವೀಶ್ ಕುಮಾರ್ ತಿಳಿಸಿದರು ವಿಶ್ವಸಂಸ್ತೆ ಮಾನವ ಪಕ್ಷುಗಳ ಮಂಡಳಿಯಲ್ಲಿ ಕಾಶ್ನೀರ ವಿಷಯವನ್ನು ದೊಡ್ಡದಾಗಿ ಬಿಂಬಿಸಿ ರಾಜಕೀಯಗೊಳಿಸುವ ಪಾಕಿಸ್ತಾನದ ಯತ್ನವನ್ನು ಭಾರತ ತಲ್ಲಿ ಪಾಕಿದೆ ದೆಹಲಿಯಲ್ಲಿ ಎದೇಶಾಂಗ ಸಚಿವಾಲಯದ ವಕ್ಷಾರ ರವೀಶ್ಕುಮಾರ್ ಸುಧ್ಗಾರರೊಂದಿಗೆ ಮಾತನಾಡಿ ಎಶ್ರಸಂಸ್ನೆ ಮಾನವ ಪಕ್ಷುಗಳ ಮಂಡಳಿಯಲ್ಲಿ ಭಾರತದ ನಿಯೋಗ ದೇಶದ ನಿಲುವನ್ನು ಮುಂದಿಟಿದ್ದು ಪಾಟ್ವಾನದ ಸುಳ್ಲು ಮತ್ತು ಅವಾಸ್ತವಿಕ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಿದೆ ಭಯೋತ್ತಾದನೆ ಮೂಲಸೌಕರ್ಯಕ್ಕೆ ಪಣಕಾಸು ನೆರವು ನೀಡುವಲ್ಲಿ ಪಾಕಿಸ್ತಾನದ ಪಾತ್ರದ ಬಗ್ಗೆ ಜಾಗತಿಕ ಸಮುದಾಯಕ್ಕೆ ಗೊತ್ತಿದೆ ಎಂದು ಅವರು ಹೇಳಿದರು ಜಮು ಕಾಶೀರದಲ್ಲಿನ ಪರಿಸ್ತಿತಿ ಕುರಿತಂತೆ ಕೇಳಲಾದ ಪ್ಲಕ್ಷೆಗೆ ಉತ್ತರಿಸಿದ ಅವರು ರಾಜ್ಯದಲ್ಲಿ ದಿಷಧಿಗಳ ಯಾವುದೇ ಕೊರತೆಯಿಲ್ಲ

ಬ್ಯಾಂಕಿಂಗ್ ಸೇವೆಗಳು ಎಂದಿನಂತೆ ಕಾರ್ಯಾಚರಣೆ ನಡೆಸುತ್ತಿವೆ ಎಂದು ಹೇಳಿದರು ಕರ್ತಾರ್ಮರ್ ಕಾರಿಡಾರ್ ಯೋಜನೆ ಕುರಿತಂತೆ ನೆರೆ ದೇಶ ಸೂಕ್ತವಾಗಿ ಸ್ಲಂದಿಸುತ್ತಿಲ್ಲ ಕರ್ತಾರ್ಮರ್ಗೆ ಭಾರತದಿಂದ ಭೇಟ ನೀಡುವ ಯಾತ್ರಿಕರ ಸಂಖ್ಯೆ ಕುರಿತು ಸ್ವಷ್ಟವಾಗಿ ಒಪ್ಪಿಗೆ ನೀಡುತ್ತಿಲ್ಲ ಯೋಜನೆ ಕುರಿತಂತೆ ಸೂಕ್ತವಾಗಿ ಸಂಧಿಸಲು ಭಾರತ ಪಾಕಿಸ್ತಾನವನ್ನು ಈಗಾಗಲೇ ಕೇಳಿದೆ ಎಂದು ಅವರು ತಿಳಿಸಿದ್ದಾರೆ ಪಾಕಿಸ್ತಾನ ಜೈಲಿನಲ್ಲಿರುವ ಕುಲ್ಭೂಷಣ್ ಜಾಧವ್ ಅವರನ್ನು ಎರಡನೇ ಭಾರಿಗೆ ಭಾರತೀಯ ಧೂತವಾಸ ಕಚೇರಿ ಸಂಪರ್ಕಿಸುವುದಕ್ಕೆ ಅವಕಾಶ ನೀಡುವುದಿಲ್ಲ ಎಂಬ ಪಾಕಿಸ್ಥಾನ ವಿದೇಶಾಂಗ ಸಚಿವಾಲಯದ ಹೇಳಿಕೆ ಕುರಿತು ಪ್ರಸ್ತಾಪಿಸಿದ ರವೀಶ್ಕುಮಾರ್ ಅಂತಾರಾಷ್ಟೀಯ ನ್ನಾಯಾಲಯದ ತೀರ್ಮನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೊಳಿಸಲು ಭಾರತ ಒತ್ತಡವನ್ನು ಮುಂದುವರಿಸಲಿದೆ ಪಾಕಿಸ್ತಾನದೊಂದಿಗೆ ರಾಜತಾಂತ್ರಿಕ ಮೂಲಗಳಿಂದ ಸಂಪರ್ಕದಲ್ಲಿರಲು ಭಾರತ ಇಚ್ಚಿಸುತ್ತದೆ ಎಂದು ಪೇಳಿದ್ದಾರೆ ತಾಲಿಬಾನ್ ಜೊತೆ ಮಾತುಕತೆಯನ್ನು ಆಮೆರಿಕ ಆಧ್ವಕ್ಷ ಟ್ರಂಪ್ ಕೈವಿಟ್ನ ಕೆಲ ದಿನಗಳ ನಂತರ ಯಾವುದೇ ಶಾಂತಿ ಪ್ರಕ್ರಿಯೆ ಅಫ್ರಾನ್ ಸರ್ಕಾರದ ಮತ್ತು ಜನರ ಸಂಪೂರ್ಣ ಸಮ್ತಿಯೊಂದಿಗೆ ಕೈಗೊಳ್ಳಜೀಕು ಎಂದು ಭಾರತ ಹೇಳದೆ ಅಫ್ರಾನಿಸ್ತಾನದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಎಲ್ಲ ಬೆಳವಣಿಗೆಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಎದೇತಾಂಗ ವ್ಯಮಾರಗಳ ಸಚವಾಲಯದ ವಕ್ತಾರ ರವೀಶ್ ಕುಮಾರ್ ಹೇಳಿದ್ದಾರೆ

ರಕ್ಷಾ ಕವಚಗಳ ಗುಣಮಟ್ಟದಲ್ಲಿ ಭಾರತ ಅಂತಿರಾಷ್ಟೀಯ ಗುಣಮಟ್ಟಕ್ಕೂ ಉತ್ತಮವಾಗಿರುವುದು ಮತ್ತು ಇಂಥ ರಕ್ಷ ಕವಚಗಳ ನಿರ್ಮಾಣದಲ್ಲಿ ಭಾರತ ನಾಲ್ಲನೇ ರಾಷ್ಟವಾಗಿ ಹೊರಹೊಮಿರುವುದು ತಮಗೆ ಸಂತೋಷವನಿಸಿದೆ ಎಂದು ನಾಗರಿಕ ವ್ಯವಹಾರಗಳ ಸಚಿವ ರಾಮ್ ವಿಲಾಸ್ ವಾಸ್ತಾನ್ ತಿಳಿಸಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಅಭಿಯಾನದಡಿಯಲ್ಲಿ ತಯಾರಿಸಿದ ಈ ಜಾಕೆಟ್ಗಳನ್ನು ಪಲವಾರು ದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ ಎಂದರು ಸ್ತಿಥರ್ಲ್ನಾಂಡ್ನ ಬೆರ್ನೆಯಲ್ಲಿ ನಿನ್ನೆ ರಾತ್ರಿ ಭಾರತೀಯ ಸಮುದಾಯ ಮತ್ತು ಭಾರತೀಯ ಸ್ನೇಹಿತರನ್ನು ಉದ್ದೇಶಿಸಿ ರಾಷ್ಟಪತಿ ರಾಮ್ನಾಥ್ ಕೋಎಂದ್ ಮಾತನಾಡಿದರು

ಬೆರ್ನೆಯಲ್ಲಿ ಭಾರತೀಯ ಸಮುದಾಯ ಉಲ್ಲೇಶಿಸಿ ಮಾತನಾಡಿದ ರಾಷ್ಟಪತಿ ಅವಿಷ್ಠಾರಗಳ ವಿಶ್ಲನಾಯಕನನಿಸಿದ ಸ್ವಿಡ್ರ್ಲ್ಲಾಂಡ್ ಜೊತೆ ಉನ್ನತ ಸಂಬಂಧಗಳಿಗೆ ಒತ್ತು ನೀಡುವುದಾಗಿ ಹೇಳದರು ಪ್ನಾಂಸ್ ಒಪ್ಪಂದದ ಪ್ರಕಾರ ಭಾರತ ತನ್ನ ಬದ್ದತೆಗಳನ್ನು ಪೂರೈಸುವ ಹಾದಿಯಲ್ಲಿದ್ದು ಎಶ್ವದ್ಯಂತ ಸೌರಕ್ಷಿಗೆ ಮಷ್ಲಿ ನೀಡಲು ಭಾರತ ಅಂತಾರಾಷ್ಲೀಯ ಸೌರ ಮೈತ್ರಿಗೆ ಮುಂದಾಳತ್ವವಹಿಸಿದೆ ಎಂದು ತಿಳಿಸಿದರು

ಭಾರತದ ಮೂಲೆ ಮೂಲೆಗೂ ಸ್ವಿಡ್ವರ್ಲ್ಲಾಂಡ್ ತಲುಮವಂತೆ ಬಾಲಿವುಡ್ ಮಾಡಿದೆ ಮತ್ತು ಭಾರತೀಯ ಚಿತ್ರಗಳ ದೃಶ್ವಗಳಲ್ಲಿ ಸ್ವಿಡ್ಜರ್ಲ್ಕಾಂಡ್ನ ಚಿತ್ರೀಕರಣ ಗೂಗಲ್ ಮ್ಯಾಪ್ನಷ್ಟೇ ಸ್ವಿಷ್ಟವಾಗಿದೆ ಎಂದು ಕೋಎಂದ್ ಮೊಗಳಿದರು

ಇಂಟೆಲ್ನಂತಪ ತಂತ್ರಜ್ಞಾನದಲ್ಲಿ ಮುಂಚೂಣೆಯಲ್ಲಿರುವ ಕಂಪನಿಗಳೊಂದಿಗೆ ಕೈಜೋಡಿಸುವ ಮೂಲಕ ತಾಲಾ ಮಟ್ಟದಲ್ಲಿ ಕೃತಕ ಜಾಣ್ಮ ಅಧ್ಯಯನವನ್ನು ಪರಿಚಯಿಸಲು ಮಾನವ ಸಂಪನ್ನೂಲ ಮತ್ತು ಅಭಿವೃದ್ಧಿ ಸಚಿವಾಲಯ ಒಂದು ಹೊಸ ಘಟಕ ನಿರ್ಮಿಸಿದೆ

ಮುಂದಿನ ಸುತ್ತಿನಲ್ಲಿ ಸಿರಿಲ್ ವರ್ಮಾ ಜೀನಾದ ಲೀ ಲ್ಲಾನ್ ಕ್ತಿ ವಿರುದ್ಧ ಸ್ಪರ್ಧಿಸಲಿದ್ದಾರೆ

ಮುಂದಿನ ಸುತ್ತಿನಲ್ಲಿ ಜಪಾನ್ನ ಯು ಇಗಾರಾಜಿ ವಿರುದ್ದ ಸೌರಭ್ ಹೋರಾಡಲಿದ್ದಾರೆ

ವೆಸ್ಟ್ ಇಂಡೀಸ್ ವಿರುದ್ದದ ಪ್ರವಾಸದಲ್ಲಿ ಕಳಪೆ ಪ್ರದರ್ಶನದ ಹಿನ್ನೆಲೆಯಲ್ಲಿ ಆರಂಭಿಕ ಆಟಗಾರ ಕನ್ನಡಿಗ ಕೆ

ಬಿಡಲಾಗಿದೆ